ಕೇಂದ್ರ ಜಲಸಂಪನ್ನೂಲ ಸಚಿವ ನಿತಿನ್ ಗಡ್ಡರಿ ಅವರ ಸಮ್ಮಖದಲ್ಲಿ ಆರು ರಾಜ್ಯಗಳ ಮುಖ್ಯಮಂತ್ರಿಗಳು ಸಹಿ ಹಾಕಿದ್ದಾರೆ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 ರೇಣುಕಾಜಿ ಅಣೆಕಟ್ಟು ಬಹು ಉದ್ದೇಶಿತ ಯೋಜನೆ ಈ ಆರು ರಾಜ್ಲಗಳ ಕುಡಿಯುವ ನೀರು ಮತ್ತು ನೀರಾವರಿ ಅಗತ್ತಗಳನ್ನು ಪೂರೈಸಲಿದೆ ಈ ಯೋಜನೆ ಪೂರ್ಣಗೊಳ್ಳುತ್ತಿದ್ದಂತೆ ರಾಜ್ಙಗಳ ನಡುವಿನ ಜಲವಿವಾದ ಕೂಡ ಅಂತ್ಲವಾಗಲಿದೆ ಎಂದು ನಿತಿನ್ ಗಡ್ನರಿ ಹೇಳಿದ್ದಾರೆ

ನವದೆಹಲಿಯ ರಾಮ್ ಲೀಲಾ ಮೈದಾನದಲ್ಲಿ ಇಂದು ಎರಡು ದಿನಗಳ ಬಿಜೆಪಿ ರಾಷ್ಷೀಯ ಕಾರ್ಯಕಾರಿಣಿಯನ್ನು ಉದ್ಘಾಟಿಸಿದ ನಂತರ ಅವರು ಮಾತನಾಡುತ್ತಿದ್ದರು ಸರ್ಕಾರದ ಅಭಿವೃದ್ದಿ ಕಾರ್ಯಕ್ರಮಗಳನ್ನು ಮತದಾರರಿಗೆ ತಲುಪಿಸಬೇಕೆಂದು ಮತ್ತು ಪ್ರಧಾನಮಂತ್ರಿ ನರೇಂದ್ರಮೋದಿಯವರ ಅಭಿವೃದ್ದಿಯ ಪಯಣವನ್ನು ಮುಂದಕ್ಕೆ ನಡೆಸಬೇಕೆಂದು ಬಿಜೆಪಿ ಕಾರ್ಯಕರ್ತರಿಗೆ ಅಮಿತ್ ಶಾ ಮನವಿ ಮಾಡಿದರು ದೇಶದಲ್ಲಿ ಬಿಜೆಪಿಯ ಹೆಜ್ಜೆಗುರುತುಗಳನ್ನು ವಿಸ್ತರಿಸಬೇಕೆಂದು ಅವರು ಕರೆ ನೀಡಿದರು ವಿರೋಧಪಕ್ಷಗಳ ಪ್ರಸ್ತಾವಿತ ಮಹಾ ಮೈತ್ರಿಕೂಟ ಮರೀಟಿಕೆ ಎಂದು ಶಾ ಹೇಳಿದರು ಕೇಂದ್ರದಲ್ಲಿ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಷೆ ಬರುವುದನ್ನು ಅದು ತಡೆಯಲು ಸಾಧ್ಯವಿಲ್ಲ ಎಂದರು ರಾಮಮಂದಿರಕ್ಕೆ ಸಂಬಂಧಿಸಿದಂತೆ ಅಮಿತ್ ಷಾ ಸರ್ವೋಚ್ವ ನ್ಯಾಯಾಲಯದಲ್ಲಿ ಪ್ರಕರಣ ಸುಗಮವಾಗಿ ಪರಿಹಾರವಾಗುವುದಕ್ಕೆ ಬಿಜೆಪಿ ಪ್ರಯತ್ನಗಳನ್ನು ಮಾಡುತ್ತಿದೆ ಎಂದರು ನ್ವಾಯಾಲಯದಲ್ಲಿ ವಿಷಯ ಶೀಪು ಪರಿಹಾರವಾಗುವುದಕ್ಕೆ ಕಾಂಗ್ರೆಸ್ ಅಡಚಣೆ ಮಾಡುತ್ತಿದೆ ಎಂದು ಆರೋಪಿಸಿದರು ಸಾಂವಿಧಾನಿಕ ವಿಧಾನಗಳ ಮೂಲಕ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣಕ್ಕೆ ಪಕ್ಷ ಬದ್ಧವಾಗಿದೆ ಎಂದು ಅಮಿತ್ ಷಾ ಒತ್ತಿ ನುಡಿದರು ಪ್ರಧಾನ ಮಂತ್ರಿ ನರೇಂದ್ರಮೋದಿ ಅವರ ಸಂಪುಟ ಸಚಿವರುಗಳು ಬಿಜೆಒ ಮುಖ್ಯಮಂತ್ರಿಗಳು ಸಂಸದರು ಮತ್ತು ಪಕ್ಷದ ಹಿರಿಯ ಮುಖಂಡರು ಕಾರ್ಯಕಾರಿಣಿ ಸಭೆಯಲ್ಲಿ ಉಪಸ್ಥಿತರಿದ್ದರು

ಪಕ್ಷ ತನ್ನ ಎಲ್ಲಾ ಚುನಾಯಿತ ಸದಸ್ಕರು ಸಂಸದರು ಸ್ಥಳೀಯ ಚುನಾವಣೆಗಳಲ್ಲಿ ವಿಜಯಿಯಾದವರು ಮತ್ತು ಸಂಸ್ಥೆಗಳ ಮುಖಂಡರನ್ನು ಸಭೆಗೆ ಆಹ್ವಾನಿಸಿತ್ತು ಪ್ರಧಾನಮಂತ್ರಿ ನರೇಂದ್ರಮೋದಿ ನಾಳೆ ಸಮಾರೋಪ ಸಮಾರಂಭದಲ್ಲಿ ಭಾಷಣ ಮಾಡಲಿದ್ದಾರೆ ಮುಂಬರುವ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ರಾಷ್ಟೀಯ ಕಾರ್ಯಕಾರಿಣಿ ಮಹತ್ವದ್ದೆನಿಸಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ ಸಭೆಯಲ್ಲಿ ಆರ್ಥಿಕ ಮತ್ತು ರಾಜಕೀಯ ನಿರ್ಣಯಗಳನ್ನು ಜಾರಿಗೊಳಿಸುವ ಸಾಧ್ಯತೆಯಿದೆ

ಕುಂಭ ಮೇಳದಲ್ಲಿ ಪಾಲ್ಗೊಳ್ಳಲು ಅನೇಕ ದೇಶಗಳಿಂದ ಲಕ್ಷಾಂತರ ಜನರು ಆಗಮಿಸುವ ನಿರೀಕ್ಷೆ ಇದೆ ಉತ್ತರಪ್ರದೇಶ ರಾಜ್ಯಪಾಲ ರಾಮ್ ನಾಯಕ್ ನಿನ್ನೆ ಕುಂಭ ಮೇಳ ನಡೆಯುವ ಸ್ಥಳಕ್ಕೆ ಭೇಟಿ ಪರಿಶೀಲನೆ ನಡೆಸಿದ್ದರು

ವ್ಯಾಪಕ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ

ಈ ಅವಧಿಯನ್ನು ಮೌನ ಅವಧಿ ಎಂದೂ ಕರೆಯಲಾಗುತ್ತದೆ ಸಾಮಾಜಿಕ ಮಾಧ್ಯಮಗಳ ಪ್ರಭಾವ ಹೆಚ್ಚಾಗಿರುವ ಈಗಿನ ದಿನಗಳಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಅಪಾಯವೂ ಹೆಚ್ಚಿದೆ ಕಠಿಣ ಕಾನೂನು ಮಾತ್ರವಲ್ಲದೇ ರಾಜಕೀಯ ಪಕ್ಷಗಳು ಸೇರಿದಂತೆ ಎಲ್ಲರೂ ಈ ನಿಟ್ಟನಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಬೇಕಿದೆ ಎಂದು ಚುನಾವಣಾ ಆಯೋಗದ ಹೇಳಿಕೆ ತಿಳಿಸಿದೆ ಸಿಬಿಐನ ಮಾಜಿ ನಿರ್ದೇಶಕ ಅಲೋಕ್ ವರ್ಮಾ ಇಂದು ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದ್ದಾರೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ನ್ಯಾಯಮೂರ್ತಿ ಎ

ಸಿಬಿಐ ಉಪನಿರೀಕ್ಷಕ ದೇವೆಂದರ್ ಕುಮಾರ್ ಮತ್ತು ಮಧ್ಯವರ್ತಿ ಮನೋಜ್ ಪ್ರಸಾದ್ ಅವರ ವಿರುದ್ದದ ಎಫ್ಐಆರ್ ರದ್ದುಪಡಿಸಲು ಸಹ ನ್ನಾಯಮೂರ್ತಿ ನಜಿಮಿ ವಜಿರಿ ನಿರಾಕರಿಸಿದರು

ಸಿವನ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ

ಇದಕ್ಕೆ ಹತ್ತು ಸಾವಿರ ಕೋಟ ರೂಪಾಯಿ ಬಜೆಟ್ ಮೀಸಲಿಡಲಾಗಿದೆ ಎಂದು ತಿಳಿಸಿದರು

ದೇಶದ ಆರು ಸ್ವಳಗಳಲ್ಲಿ ಇಸ್ತೋ ಸೂಚನಾ ಕೇಂದ್ರಗಳನ್ನು ಆರಂಭಿಸಲಾಗುವುದು ಜಮ್ಮವಿನಲ್ಲಿ ಇಸ್ತೋ ವಿಜ್ಞಾನ ಕೇಂದ್ರವನ್ನು ಆರಂಭಿಸಿದೆ ಎಂದು ಇಸ್ರೋ ಅಧ್ಯಕ್ಷರು ತಿಳಿಸಿದರು

ಶ್ರೀನಗರ ಮತ್ತು ಕಾಶ್ನೀರದ ಕೆಲವೆಡೆ ಹಿಮಪಾತವಾಗಿದ್ದು ಮುಂದಿನ ಮೂರು ದಿನ ಮುಂದುವರಿಯುವ ನಿರೀಕ್ಷೆ ಇದೆ ಕಣಿವೆಯ ಅನೇಕ ಕಡೆ ತೀವ್ರ ಚಳಿ ಮುಂದುವರಿಯಲಿದೆ ಎಂದು ಸ್ವಳೀಯ ಹವಾಮಾನ ಇಲಾಖೆ ತಿಳಿಸಿದೆ ಯಾವುದೇ ಪ್ರತಿಕೂಲ ಸನ್ನಿವೇಶ ಎದುರಿಸಲು ಜಿಲ್ಲಾಡಳಿತ ಸಜ್ಜಾಗಿದೆ ಎಂದು ಸ್ಥಳೀಯ ಆಡಳಿತ ಹೇಳಿದೆ ನೆರೆಯ ಪಾಕಿಸ್ತಾನ ಶಾಂತಿ ಮಾತುಕತೆ ಬಯಸುತ್ತದೆಯಾದರೂ ಮತ್ತೊಂದೆಡೆ ಅದರ ಸಚಿವರು ಹಫೀಝ್ ಸಯ್ನದ್ ನಂತಹ ಭಯೋತ್ಪಾದಕರನ್ನು ಭೇಟ ಮಾಡುತ್ತಿದ್ದಾರೆ ಎಂದು ಭಾರತ ಟೀಕಿಸಿದೆ ಪಾಕಿಸ್ತಾನದ ನಿಷೇಧಿತ ಉಗ್ರಗಾಮಿ ಸಂಘಟನೆಗಳಿಗೆ ಬೆಂಬಲ ದೊರೆಯುತ್ತಿದ್ದು ಪಾಕಿಸ್ತಾನ ಸರ್ಕಾರ ಭಯೋತ್ಪಾದಕ ಸಂಘಟನೆಗಳ ವಿರುದ್ದ ಕ್ರಮಕ್ಟೆಗೊಳ್ಳಬೇಕಿದೆ ಎಂದು ವಿದೇತಾಂಗ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಹೇಳಿದ್ದಾರೆ

ಇಂದಿನ ಪಂದ್ಯಗಳಲ್ಲಿ ಜಮ್ಮ ಕಾಶ್ಮೀರಕ್ಷೆ ಆರು ಪದಕಗಳು ಲಭಿಸಿದೆ

ಆಸ್ಸೇಲಿಯಾ ನೆಲದಲ್ಲಿ ಟೆಸ್ಟ್ ಸರಣಿಗೆದ್ದ ಭಾರತ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದ ಎಸ್ಸಿಜಿಯ ಅಧ್ಯಕ್ಷ ಟೋನಿ ಶೆಪರ್ಡ್ ಟೆಸ್ಟ್ ಕ್ರಿಕೆಟ್ನತ್ತ ಭಾರತ ಗಮನ ಹರಿಸಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಸಚಿನ್ ತೆಂಡುಲ್ಕರ್ ಮತ್ತು ವೆಸ್ಟ್ ಇಂಡೀಸ್ ನ ಜ್ರೇನ್ ಲಾರಾ ಅವರಿಗೂ ಎಸ್ಸಜಿ ಗೌರವ ಸದಸ್ಥತ್ವ ದೊರೆತಿದೆ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಕಾ ಸ್ವರಾಜ್ ಉಜ್ಜೇಕಿಸ್ತಾನಕ್ಕೆ ಅಧಿಕೃತ ಶ್ರವಾಸವನ್ನು ನಾಳೆಯಿಂದ ಆರಂಭಿಸಲಿದ್ದಾರೆ ಅವರು ಸಮರ್ಖಂಡ್ನಲ್ಲಿ ನಡೆಯಲಿರುವ ಮೊದಲ ಭಾರತ ಕೇಂದ್ರ ಏಷ್ಯಾ ಮಾತುಕತೆಯಲ್ಲಿ ಉಜ್ಲೇಕಿಸ್ತಾನದ ವಿದೇಶಾಂಗ ಸಚಿವ ಅಬ್ದುಲ್ ಅಜೀಜ್ ಕಮಿಲೋವ್ ಅವರೊಂದಿಗೆ ಭಾಗವಹಿಸಲಿದ್ದಾರೆ